ಇದಕ್ಕಾಗಿ ಎಲ್ಲಾ ರೀತಿಯ ಸಿದ್ದತೆ ಕ್ಲೆಗೊಳ್ಳಲಾಗಿದೆ

ಮುಕ್ತ ಪಾರದರ್ಶಕ ಹಾಗೂ ಶಾಂತಿಯುತ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗ ಪೂರ್ಣ ಸಿದ್ದತೆ ಮಾಡಿಕೊಂಡಿದೆ

ಈ ಮಹಿಳಾ ಸ್ನೇಹಿ ಮತಗಟ್ಟಿಗಳನ್ನು ಸಂಪೂರ್ಣವಾಗಿ ಮಹಿಳಾ ಸಿಬ್ಲಂದಿಯೇ ನಿರ್ವಹಿಸಲಿದ್ದಾರೆ ಭದ್ರತೆಗೆ ಹೆಚ್ಚುವರಿ ಪ್ಲಾರಾ ಮಿಲಿಟರಿ ತುಕಡಿಗಳನ್ನು ನಿಯೋಜಿಸಲಾಗಿದೆ

ಫ್ಲೈಯಿಂಗ್ ಸ್ಟಾಡ್ಗಳು ತೀವ್ರ ತಪಾಸಣೆಯಲ್ಲಿ ತೊಡಗಿವೆ

ಕೆಲವು ಮತಗಟ್ಟೆಗಳಲ್ಲಿ ಯುವ ಮತದಾರರು ಸೆಲ್ವಿ ತೆಗೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಯುವ ಮತದಾರರನ್ನು ಉತ್ತೇಜಿಸಲು ಈ ರೀತಿಯ ವ್ಲವಸ್ಥೆ ಮಾಡಲಾಗಿದೆ

ಹೆಡ್ ಜಮ್ನು ಕಾಶ್ವೀರದಲ್ಲಿ ಪಂಚಾಯತ್ ಚುನಾವಣೆಯಲ್ಲಿ ಎರಡನೇ ಹಂತದ ಮತದಾನ ಇಂದು ನಡೆಯಲಿದೆ

ಚುನಾವಣೆಗೆ ಬಿಗಿ ಬಂದೋಬಸ್ತ್ ವ್ಯಸ್ತೆ ಮಾಡಲಾಗಿದೆ

ತೆಲಂಗಾಣ ಮತ್ತು ರಾಜಸ್ಥಾನ ವಿಧಾನಸಭಾ ಚುನಾವಣೆಗಳಿಗೆ ನಾಮಪತ್ರ ಪರಿಶೀಲನೆ ಕಾರ್ಯ ಇಂದು ನಡೆಯಲಿದೆ ನಾಮಪತ್ರ ಸಲ್ಲಿಸಲು ನಿನ್ನೆ ಕಡೆಯ ದಿನವಾಗಿತ್ತು ಹಲವು ಪ್ರಮುಖರು ತಮ್ಮ ನಾಮಪತ್ರ ಸಲ್ಲಿಸಿದರು ರಾಜಸ್ಥಾನದಲ್ಲೂ ನಾಮಪತ್ರ ಸಲ್ಲಿಕೆ ಕೊನೆಗೊಂಡಿದೆ ಇಂದು ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯಲಿದೆ

ಎರಡೂ ರಾಜ್ಲಗಳಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ಆಗಲಿದ್ದು

ಮಧ್ಯಪ್ರದೇಶ ಮತ್ತು ಮಿಜೋರಾಂನಲ್ಲಿ ಚುನಾವಣೆ ಬಿಸಿ ಹೆಚ್ಚಾಗಿದೆ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆ ಪ್ರಚಾರವನ್ನು ತೀವ್ರವಾಗಿ ನಡೆಸುತ್ತಿವೆ

ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಕೇಂದ್ರ ಸಚಿವರಾದ ಸುಷ್ಕಾ ಸ್ವರಾಜ್ ಪಿಯೂಷ್ ಗೋಯಲ್ ಕಾಂಗ್ರೆಸ್ ನಾಯಕರಾದ ದಿಗ್ನಿಜಯ್ ಸಿಂಗ್ ಜ್ಲೋತಿರಾದಿತ್ತ ಸಿಂಧಿಯಾ ಸಮಾಜವಾದ ಪಕ್ಷದ ಅಖಿಲೇಶ್ ಯಾದವ್ ಮಧ್ಯಪ್ರದೇಶದಲ್ಲಿ ಚುನಾವಣೆ ರ್್ಾಲಿಗಳಲ್ಲಿ ಪಾಲ್ಗೊಂಡಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಜಬುವಾ ಮತ್ತು ರೇವಾ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ನಡೆಸಲಿದ್ದಾರೆ ಮಿಜೋರಾಂನಲ್ಲಿ ಜೋರಮ್ ಪೀಪಲ್ಸ್ ಮೂವ್ಮೆಂಟ್ ನಾಯಕ ಸಪ್ದಂಗ ಮಿಜೋ ನ್ವಾಪನಲ್ ಫ್ರಂಟ್ನ ವನ್ಲಾಜ್ವಾಮ ಬಿರುಸಿನ ಚುನಾವಣೆ ಪ್ರಚಾರ ನಡೆಸಿದರು ಹೆಡ್ ಕೇಂದ್ರ ಸರಕಾರ ಮತ್ತು ಭಾರತೀಯ ರಿಸರ್ವ್ ಬ್ಡಾಂಕ್ ನಡುವೆ ಉಂಟಾಗಿದ್ದ ಬಿಕ್ಕಟ್ಟು ಬಹುತೇಕ ಶಮನಗೊಂಡಿದೆ

ಇದಕ್ಕೆ ಕೇಂದ್ರ ಸರಕಾರ ಸಮ್ನತಿಸಿದೆ ಹಣಕಾಸು ನೀತಿ ರೂಪಣೆ ಮತ್ತು ಸಣ್ಣ ಉದ್ದಮಗಳಿಗೆ ಸಾಲ ನೀಡಿಕೆಯಲ್ಲಿ ಹೆಚ್ಚಳ ನಿಯಮ ಸರಳೀಕರಣ ಸಹಿತ ಹಲವು ಬೇಡಿಕೆ ವ್ಯಕ್ತಪಡಿಸಿದ್ದ ಕೇಂದ್ರ ಸರಕಾರದ ಮನವಿಗೆ ಆರ್ಬಿಐ ಸಮ್ನತಿಸಿದೆ ರಿಸರ್ವ್ ಬ್ಲಾಂಕ್ ಆಫ್ ಇಂಡಿಯಾದ ನಿರ್ದೇಶಕರ ಮಂಡಳಿಯ ಸುದೀರ್ಘ ಸಭೆ ನಿನ್ನೆ ಮುಕ್ತಾಯವಾಗಿದೆ ಆರ್ಬಿಐನ ಮೀಸಲು ಬಂಡವಾಳ ನಿಧಿಯ ಬಳಕೆಗೆ ಸಂಬಂಧಿಸಿದ ನೀತಿ ರಚನೆ ಹಾಗೂ ಇತರ ಕೆಲವು ವಿವಾದಗಳ ಇತ್ಲರ್ಥಕ್ಕೆ ಸಂಬಂಧಿಸಿ ತಜ್ಞರ ಸಮಿತಿಯನ್ನು ರಚಿಸಲು ಸಭೆ ನಿರ್ಧರಿಸಿದೆ ಹೊಸತಾಗಿ ರಚನೆಯಾಗಲಿರುವ ತಜ್ಞರ ಸಮಿತಿಯಲ್ಲಿ ಕೇಂದ್ರ ಹಾಗೂ ಆರ್ಬಿಐನ ತಜ್ಞರು ಇರಲಿದ್ದು ಅದರ ರೂಪುರೇಷೆಯ ಬಗ್ಗೆ ಹೆಚ್ಚಿನ ವಿವರ ಬಹಿರಂಗವಾಗಿಲ್ಲ

ಪಲವು ವಿಚಾರಗಳ ಬಗ್ಗೆ ಚರ್ಚೆಯಾಯಿತು ಆ ಸಭೆಯಲ್ಲಿ ಆರ್ಬಿಐನಲ್ಲಿರುವ ನಿಧಿಯ ನಿರ್ವಹಣೆ ಹಾಗೂ ಆಡಳಿತಾತ್ಕಕ ವಿವಾದಗಳ ಚರ್ಚೆ ನಡೆಯುವ ನಿರೀಕ್ಷೆ ಇದೆ

ತನಕ ಸಾಲ ವಿತರಿಸುವ ಹೊಸ ಯೋಜನೆ ಫೋಷಣೆಯಾಗುವ ಸಾಧ್ಯತೆ ಇದೆ ಹಲವು ವಿವಾದಗಳಿಗೆ ಸಂಬಂಧಿಸಿ ಕೇಂದ್ರ ಆರ್ಬಿಐ ತಮ್ಮ ಬಿಗಿಪಟ್ಟುಗಳನ್ನು ಸಡಿಲಗೊಳಿಸಿದ್ದು ಬಿಕ್ಕಟ್ಟು ಸೌಹಾರ್ದಯುತವಾಗಿ ಶಮನವಾಗುವ ಹಂತದಲ್ಲಿದೆ ಆರ್ಬಿಐ ಮಂಡಲಿಯಲ್ಲಿ ನಾಲ್ವರು ಡೆಪ್ಟುಟಿ ಗವರ್ನರ್ಗಳು ಆರ್ಥಿಕ ವ್ಯವಹಾರ ಇಲಾಖೆಯ ಕಾರ್ಯದರ್ಶಿ ಎಸ್

ಗಾರ್ಗ್ ಹಣಕಾಸು ಇಲಾಖೆಯ ಕಾರ್ಯದರ್ಶಿ ರಾಜೀವ್ ಕುಮಾರ್ ಇದ್ದಾರೆ ಭಾರತೀಯ ರಿಸರ್ವ್ ಬ್ಲಾಂಕ್ ಮಂಡಳಿಯ ಮುಂದಿನ ಸಭೆ ಡಿ

ಹೆಡ್ ಗಜ ಸೈಕ್ಲೋನ್ನಿಂದ ತತ್ತರಿಸಿ ಹೋಗಿರುವ ತಮಿಳುನಾಡಿನ ಕರಾವಳಿ ಪ್ರದೇಶಗಳು ಹಾಗೂ ಜಿಲ್ಲೆಗಳಿಗೆ ಅಲ್ಲಿನ ಮುಖ್ಲಮಂತ್ರಿ ಇ

ಪಳನಿಸ್ವಾಮಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಚೆನ್ನೈನಲ್ಲಿ ನಿನ್ನೆ ಹಿರಿಯ ಸಚಿವರುಗಳು ಹಾಗೂ ಉನ್ನತಾಧಿಕಾರಿಗಳೊಂದಿಗೆ ಪರಿಸ್ಥಿತಿದ ಬಗ್ಗೆ ಮಾಹಿತಿ ಪಡೆದು ಪರಿಹಾರದ ಕುರಿತು ಚರ್ಜೆ ನಡೆಸಲಾಯಿತು

ಬ್ಡಾಂಬೋಲಿಮ್ನಲ್ಲಿರುವ ಶ್ಡಾಮ್ ಪ್ರಸಾದ್ ಮುಖರ್ಜಿ ಸ್ವೇಡಿಯಂನಲ್ಲಿ ಚಲನಚಿತ್ರೋತ್ಸವಕ್ಕೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಲವರ್ಧನ್ ಸಿಂಗ್ ರಾಥೋಡ್ ಚಾಲನೆ ನೀಡಲಿದ್ದಾರೆ

ಐದು ಬಾರಿಯ ವಿಶ್ವಚಾಂಪಿಯನ್ ಎಂ

ಮೇರಿ ಕೋಮ್ ಸೇರಿದಂತೆ ಭಾರತದ ಬಾಕ್ಸಿಂಗ್ ಪಟುಗಳು ಕ್ವಾರ್ಟರ್ ಫೈನಲ್ನಲ್ಲಿ ಸೆಣಸಲಿದ್ದಾರೆ

ಭಾರತದ ಇತರ ಬಾಕ್ಸರ್ಗಳಾದ ಮನಿತಾ ಮೌನ್ ಸಿಮನ್ಜಿತ್ ಕೌರ್ ಭಾಗ್ದವತಿ ಕಚಾರಿ ಲೋವಿಲಿನಾ ಬೊರ್ಗಹೆನ್ ಕೂಡ ಕ್ವಾರ್ಟರ್ ಫೈನಲ್ನಲ್ಲಿ ಹೋರಾಟ ನಡೆಸಲಿದ್ದಾರೆ